ಜನರ ಮೇಲೆ ನಂಬಿಕೆ ಇಲ್ಲ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನಾಯಕತ್ವವನ್ನು ಪ್ರಶ್ನಿಸುವ ನೈತಿಕತೆ ಪ್ರತಿಪಕ್ಷಗಳಿಗಿಲ್ಲ ಎಂದು ಹೇಳಿದರು

ಡಿ ಎ ಮೈತ್ರಿಕೂಟ ಮುಂದುವರೆಸುವ ದೃಷ್ಟಿಯಿಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನಾಯಕತ್ವಕ್ಷೆ ಬೆಂಬಲಿಸಿ ಒಕ್ಕೂಟದ ಎಲ್ಲ ಸಂಸದರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಸರ್ಕಾರ ಯಶಸ್ನಿಯಾಗಿ ಆಡಳಿತ ಮಾಡುತ್ನಿದೆ ಎಂದು ಬಲವಾಗಿ ಸಮರ್ಥಿಸಿಕೊಂಡರು

ಡಿ ಎ ಸರ್ಕಾರ ಅನೇಕ ಕ್ರಮಗಳಿಂದಾಗಿ ಕಡು ಬಡವರ ಪರಿಸ್ತಿತಿ ಸುಧಾರಣೆಯತ್ತ ಸಾಗಿದೆ ಎಂದು ಹೇಳಿದರು ಇದಕ್ಕೂ ಮುನ್ನ ರಾಹುಲ್ ಗಾಂಧಿ ಮಾತನಾಡಿ ಎನ್ ಡಿ ಎ ಸರ್ಕಾರ ಜನತೆಗೆ ಪೊಳ್ಳು ಭರವಸೆ ನೀಡಿದೆ

ಕ್ಲೆತರು ದಲಿತರು ಮಹಿಳೆಯರು ಯುವಕರ ಮೇಲೆ ಹಲ್ಲೆಗಳು ಹೆಚ್ಚಾಗಿವೆ ಇವುಗಳನ್ನು ತಡೆಯುವಲ್ಲಿ ಎನ್ ಡಿ ಎ ಸರ್ಕಾರ ವಿಫಲವಾಗಿದೆ ಎಂದು ಆರೋಪಿಸಿದರು ರಾಫೆಲ್ ಯುದ್ಧ ವಿಮಾನ ಖರೀದಿಯಲ್ಲಿ ಅವ್ನವಹಾರವಾಗಿದೆ ಎಂಬ ಹೇಳಿಕೆಗೆ ರಕ್ಷಣಾ ಮಂತ್ರಿ ನಿರ್ಮಲಾ ಸೀತಾರಾಮನ್ ಕಾಂಗ್ರೆಸ್ ಆರೋಪವನ್ನು ತಳ್ಳಿ ಹಾಕಿದರು ಬಿಜೆಪಿ ನೇತೃತ್ವದ ಎನ್ ಡಿ ಎ ಸರ್ಕಾರದ ವಿರುದ್ಧ ತೆಲುಗು ದೇಶಂ ಪಕ್ಷದ ಸಂಸದ ಜಯದೇವ್ ಗಲ್ಲಾ ಮಂಡಿಸಿರುವ ಅವಿಶ್ಲಾಸ ನಿರ್ಣಯದ ಮೇಲೆ ನಡೆದ ಚರ್ಚೆ ಮುಂದುವರೆದಿದೆ

ಆಂಧ್ರಪ್ರದೇಶಕ್ಕೆ ವಿಶೇಷ ಸ್ಥಾನ ಮಾನ ನೀಡುವುದಾಗಿ ಹೇಳಿದ್ದರೂ ಇದುವರೆಗೂ ಅದು ಕಾರ್ಯಗತವಾಗಿಲ್ಲ ಎಂದು ತೆಲುಗುದೇಶಂ ಮತ್ತು ಟಿಆರ್ ಎಸ್ ಸಂಸದರು ಸದನದಲ್ಲಿ ಏರಿದ ದನಿಯಲ್ಲಿ ಪ್ರಸಾಪಿಸಿದರು

ಅಣ್ನಾಡಿಎಂಕೆ ಸದಸ್ನ ಪಿ

ಅಲ್ಲದೆ ಕಾವೇರಿ ನೀರು ನಿರ್ವಹಣಾ ಮಂಡಳಿ ರಚನೆ ಮಾಡುವ ಮೂಲಕ ರಾಜ್ಯಕ್ಷೆ ನ್ವಾಯ ಒದಗಿಸಿದ್ದೀರಿ ಎಂದು ಎನ್ ಡಿ ಎ ಸರ್ಕಾರದ ಕ್ರಮವನ್ನು ಬೆಂಬಲಿಸಿದರು

ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ವಿರುದ್ದ ಲೋಕಸಭೆಯಲ್ಲಿ ಹಕ್ಕುಚ್ಚುತಿ ಮಂಡನೆಗೆ ಬಿಜೆಪಿ ಮುಂದಾಗಿದೆ ಸದನದಲ್ಲಿ ಸರ್ಕಾರದ ವಿರುದ್ದ ಅವಿಶ್ವಾಸ ನಿರ್ಣಯದ ಮೇಲಿನ ಚರ್ಚೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಸಂದರ್ಭದಲ್ಲಿ ದಾಖಲೆ ಇಲ್ಲದೆ ಆರೋಪ ಮಾಡಿರುವುದನ್ನು ಪ್ರಶ್ನಿಸಿ ಸದನದಲ್ಲಿ ಪಕ್ಕುಚ್ಚುತಿ ಮಂಡನೆ ಮಾಡಲಾಗುವುದು ಎಂದು ಸಂಸದೀಯ ವ್ಯವಹಾರಗಳ ಖಾತೆ ಸಚಿವ ಅನಂತಕುಮಾರ್ ಸಂಸತ್ ಹೊರಗೆ ಸುದ್ದಿಗಾರರಿಗೆ ಈ ವಿಷಯ ತಿಳಿಸಿದರು ರಾಮಲ್ ಗಾಂಧಿ ಅವರು ಸದನದಲ್ಲಿ ಸುಳ್ಲನ ಸರಮಾಲೆ ನಮೂದಿಸಿದ್ದಾರೆ ಅದಕ್ಕೆ ಯಾವುದೇ ಆಧಾರ ಇಲ್ಲದಿರುವುದರಿಂದ ಹಕ್ಕುಚ್ಚುತಿ ಮಂಡನೆಗೆ ಪಕ್ಷ ನಿರ್ಧರಿಸಿದೆ ಎಂದರು ರಾಹುಲ್ ಗಾಂಧಿ ಅವರು ರಾಫೆಲ್ ವಿಮಾನ ಖರೀದಿಯಲ್ಲಿ ಅವ್ಲವಹಾರವಾಗಿದೆ ಎಂದು ದಾಖಲೆ ರಹಿತ ಆರೋಪ ಮಾಡಿದ್ಗಾರೆ ಕೇಂದ್ರ ವಾರ್ತಾ ಸಚಿವ ರಾಜ್ಯವರ್ಧನ್ ರಾಥೋಡ್ ಅವರೂ ಸಹ ರಾಹುಲ್ ಗಾಂಧಿ ಮಾಡಿರುವ ಆರೋಪದ ವಿರುದ್ದ ಟ್ವೀಟ್ ಮೂಲಕ ತರಾಟೆಗೆ ತೆಗೆದುಕೊಂಡಿದ್ದಾರೆ

ಪಿ ತ್ಲಾಗಿ ಸೇರಿದಂತೆ ಹಣ ನೀಡಿಕೆ ಕುರಿತಂತೆ ಆರೋಪ ಪಟ್ಟ ಸಲ್ಲಿಸಿತ್ತು

ತಿರುಮುತಿ ಹೇಳಿದ್ದಾರೆ ದಕ್ಷಿಣ ಆಫ್ರಿಕಾದಲ್ಲಿ ನಡೆಯಲಿರುವ ಬ್ರಿಕ್ಸ್ ತೃಂಗಸಭೆಯಲ್ಲಿ ಪಾಲ್ಗೊಳ್ಳಲಿರುವ ಪ್ರಧಾನಮಂತ್ರಿಯವರು ಸೋಮವಾರದಂದು ರುವಾಂಡಕ್ಕೆ ಭೇಟ ನೀಡಿ ಅಲ್ಲಿನ ಮುಖಂಡರೊಂದಿಗೆ ಸಮಾಲೋಚನೆ ನಡೆಸಲಿದ್ದಾರೆ ಎಂದು ಅವರು ಹೇಳಿದರು ರುವಾಂಡಕ್ಕೆ ಭೇಟಿ ನೀಡುತ್ತಿರುವ ಮೊದಲ ಭಾರತೀಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯಾಗಿದ್ದು ಎರಡು ದಿನ ವಾಸ್ತವ್ಲ ಹೂಡಲಿದ್ದಾರೆ

ಚ್ನೆನಾ ಸೇರಿದಂತೆ ಅನೇಕ ನಾಯಕರೊಂದಿಗೆ ಚರ್ಚೆ ನಡೆಸುವ ಸಾಧ್ಯತೆ ಇದೆ

ನಡ್ಲಾ ಹೇಳಿದ್ದಾರೆ

ರಾಷ್ಷೀಯ ಆರೋಗ್ಯ ನೀತಿಯಲ್ಲಿ ಹೇಳರುವಂತೆ ಸಾರ್ವತ್ರಿಕ ಆರೋಗ್ಯ ಖಾತ್ರಿ ದಿಸೆಯಲ್ಲಿ ಭಾರತ ಕಾರ್ಯ ನಿರ್ವಹಿಸುತ್ತಿದೆ ಎಂದು ಜೆ

ನಡ್ಡಾ ಸಭೆಯಲ್ಲಿ ತಿಳಿಸಿದರು

ಕೊಲ್ಲಿ ರಾಷ್ಟದಲ್ಲಿ ನಡೆಯಲಿರುವ ಎ ಎಫ್

ಏಷ್ಠಾ ಕಪ್ ಪುಟ್ಟಾಲ್ ಪಂದ್ಯಾವಳಿಯಲ್ಲಿ ಭಾರತ ತಂಡ ಚೀನಾ ಜೊತೆ ಆಟವಾಡಲಿದೆ

ಒಂದು ವಾರ ಮುಂಚಿತವಾಗಿಯೇ ತಲುಪಿರುವ ಭಾರತ ತಂಡ ಆಸ್ಟೇಲಿಯಾ ಮತ್ತು ಬೆಲ್ಲಿಯಮ್ ತಂಡಗಳ ವಿರುದ್ದ ಅಭ್ಲಾಸ ಪಂದ್ಲ ಆಡಿತ್ತು

ಹರಿಯಾಣದ ಗುರುಗ್ರಾಮ್ನಲ್ಲಿ ನಾಳೆ ಸ್ಲುಡೆಂಟ್ ಪೊಲೀಸ್ ಕ್ಲಾಡೆಟ್ ಕಾರ್ಯಕ್ರಮಕ್ಕೆ ಕೇಂದ್ರ ಸಚಿವ ರಾಜನಾಥ್ ಸಿಂಗ್ ಚಾಲನೆ ನೀಡಲಿದ್ದಾರೆ ಪೊಲೀಸರ ಮತ್ತು ಸಮಾಜದ ನಡುವೆ ಮೌಲ್ಯ ಮತ್ತು ನೈತಿಕ ಅಂಶಗಳನ್ನು ಉತ್ತೇಜಿಸಲು ವಿದ್ಯಾರ್ಥಿಗಳ ಮೂಲಕ ಈ ಕಾರ್ಯಕ್ರಮದಲ್ಲಿ ಸಹಕಾರಿಯಾಗಲಿದೆ ಎಂದು ಪ್ರಕಟಣೆಯಲ್ಲಿ ತಿಳಿಬದೆ

ವಿದ್ಯಾರ್ಥಿಗಳಿಗೆ ಹೊರೆಯಾಗದಂತೆ ಜಾರಿಗೆ ಬರಲಿದೆ ಈ ಕಾರ್ಯಕ್ರಮಕ್ಕೆ ಯಾವುದೇ ನಿರ್ಧಾರಿತ ಪಕ್ಷ ಪುಸ್ತಕ ಅಥವಾ ಪರೀಕ್ಷೆಗಳು ಇರುವುದಿಲ್ಲ ಎಂದು ಸಚಿವಾಲಯ ತಿಳಿಸಿದೆ ತಿಂಗಳಿಗೆ ಒಂದು ತರಗತಿ ಇರಲಿದ್ದು ಅಪರಾಧ ತಡೆ ಮತ್ತು ನಿಯಂತ್ರಣ ಹಾಗೂ ಮೌಲ್ಯ ಮತ್ತು ನೈತಿಕ ಅಂಶಗಳ ಉತ್ತೇಜನದ ಗುರಿಯನ್ನು ಕಾರ್ಯಕ್ರಮ ಹೊಂದಿದೆ